ಜಮ್ನಿಕಾಶ್ನೀರದಲ್ಲಿ ಪರಿಸ್ಥಿತಿ ಬಹುತೇಕ ಶಾಂತಿಯುತ ಜಮ್ನು ವಲಯದಲ್ಲಿ ಪ್ರತಿಬಂಧಕ ಆದೇಶ ಸಂಪೂರ್ಣ ತೆರವು

ಸೌದಿ ಅರೇಬಿಯಾದಲ್ಲಿಂದು ಎರಡು ಮಿಲಿಯನ್ ಮುಸ್ಲಿಂ ಬಾಂಧವರಿಂದ ಪವಿತ್ರ ಪಜ್ ಯಾತ್ರೆ

ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ನಡೆಸಲಾಗುತ್ತಿದೆ

ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ

ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲೂ ಅತಿವ್ಯಕ್ಷಿ ಮತ್ತು ಭೂ ಕುಸಿತಗಳಿಂದ ಜನ ಜೀವನ ತೀವ್ರ ಬಾಧಿತವಾಗಿದೆ ರಸ್ತೆ ರೈಲು ಸಂಪರ್ಕ ಸ್ಗಗಿತಗೊಂಡಿದೆ ಶಾಸಕರ ಶ್ರೇಯೋಭಿವ್ಯದ್ದಿ ನಿಧಿಯನ್ನು ಪರಿಪಾರ ಕಾರ್ಯದಲ್ಲಿ ಬಳಸಿಕೊಳ್ಳಲು ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ತಿಳಿಸಿದ್ದಾರೆ

ಮಲೆನಾಡು ಹಾಗೂ ದಕ್ಷಿಣ ಕನ್ನಡ ಜಲ್ಲೆಯಲ್ಲಿ ಇಂದೂ ಕೂಡ ಭಾರಿ ಮಳೆಯ ಮುನೂಚನೆಯಿದ್ಲು

ಕೊಡಗು ಜಲ್ಲೆಯಲ್ಲಿ ಬಹುತೇಕ ಎಲ್ಲಾ ತಾಲ್ಲೂಕುಗಳಲ್ಲಿ ಭಾರಿ ಮಳೆ ಮತ್ತು ಭೂ ಕುಸಿತ ಪ್ರಕರಣಗಳಿಂದ ಜನಜೀವನ ಅಸ್ತವಸ್ತಗೊಂಡಿದೆ ಮತ್ತೊಂದೆಡ ಅತಿವೃಷ್ಷಿ ಮತ್ತು ಗಂಭೀರ ಪ್ರವಾಪ ಪರಿಸ್ಥಿತಿಯಿಂದ ನಲುಗಿ ಹೋಗಿರುವ ಬೆಳಗಾವಿ ಜಿಲ್ಲೆಗೆ ಇಂದು ಬೆಳಗ್ಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ನೀಡಿದರು ಬೆಳಗಾವಿ ನಗರದಲ್ಲಿ ನೆರೆ ಬಾಧಿತ ಪ್ರದೇಶಗಳಲ್ಲಿ ವ್ಯವಸ್ಥೆಗಳನ್ನು ಪರಿತೀಲಿಸಿ ಜಿಲ್ಲಾಡಳಿತದೊಂದಿಗೆ ಪ್ರವಾಹ ಪರಿಸ್ಟಿತಿ ಪರಾಮರ್ಶೆ ನಡೆಸುತ್ತಿದ್ದಾರೆ ಕೇಂದ್ರ ರೈಲ್ವೆ ಖಾತೆಯ ಸಹಾಯಕ ಮಂತ್ರಿ ಬೆಳಗಾವಿ ಜಿಲ್ಲೆಯವರೇ ಆದ ಸುರೇಶ್ ಅಂಗಡಿ ಪಣಕಾಸು ಸಚಿವರಿಗೆ ಜಿಲ್ಲೆಯಲ್ಲಿ ಆಗಿರುವ ಹಾನಿಯ ಬಗ್ಗೆ ವಿವರಿಸುತ್ತಿದ್ದಾರೆ ನೆರೆಯ ಕೇರಳ ರಾಜ್ಯದಲ್ಲೂ ಅತಿವ್ಯಕ್ಷಿ ಮುಂದುವರೆದಿದ್ದು ಕೊಡಗು ಮಾರ್ಗವಾಗಿ ಕೇರಳಕ್ಕೆ ರಸ್ತೆ ಸಂಚಾರ ಸ್ನಗಿತಗೊಂಡಿದೆ

ನದಿಗಳು ಮತ್ತು ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚುತ್ತಿರುವ ಬಗ್ಗೆ ರಾಜ್ನಾಡಳಿತ ಜನರಿಗೆ ಎಚ್ಗರಿಕೆ ನೀಡಿದೆ ಕರ್ನಾಟಕದ ಮತ್ತೊಂದು ನೆರೆ ರಾಷ್ಗವಾದ ಮಹಾರಾಷ್ಗದಲ್ಲಿ ಕೂಡ ಮಳೆಯ ಅಭ್ಗರ ಕಡಿಮೆಯಾಗಿಲ್ಲ

ತೀವ್ರ ನೆರೆ ಬಾಧಿತ ಕೊಲ್ಲಾಪುರ್ ಮತ್ತು ಸಾಂಗ್ಲಿ ಜಿಲ್ಲೆಗಳಲ್ಲಿ ಪಂಚಗಂಗಾ ಮತ್ತು ಕೃಷ್ಣ ನದಿಗಳ ನೀರಿನ ಮಟ್ಟ ಕಳವಳಕಾರಿಯಾಗಿದೆ

ನಿನ್ನೆ ಕಾಶ್ನೀರ ಕಣಿವೆಯಲ್ಲಿ ಪ್ರತಿಬಂಧಕಾಜ್ನೆ ಜಾರಿಯಲ್ಲಿದ್ದರೂ ಸಹ ಮುಸ್ಲಿಂ ಬಾಂಧವರು ಮಸೀದಿಗಳಲ್ಲಿ ಶುಕ್ತವಾರದ ವಿಶೇಷ ನಮಾಜ್ನ್ನು ನಿರಾಂತಕವಾಗಿ ನೆರವೇರಿಸಿದರು ನಡುವೆ ಕಾರ್ಗಿಲ್ ವಲಯದ ಜಂಟಿ ಕಾರ್ಯಾಚರಣೆ ಸಮಿತಿ ಈದ್ ಹಬ್ಲ ಮುಗಿಯುವವರೆಗೂ ಯಾವುದೇ ಪ್ರತಿಭಟನೆಯನ್ನು ನಡೆಸುವುದಿಲ್ಲ ಎಂದು ಪ್ರಕಟಿಸಿದೆ ಜಮ್ನ ವಲಯದ ಎಲ್ಲಾ ಐದು ಜಲ್ಲೆಗಳಲ್ಲಿ ನಿಸೈಯಿಂದಲೇ ಕರ್ಫ್ನೂ ಆದೇಶವನ್ನು ಸಂಪೂರ್ಣವಾಗಿ ತೆರವುಗೊಳಿಸಲಾಗಿದೆ

ದೋಡಾ ಕಿಶ್ತೆವಾಡ್ ರಾಮ್ಬನ್ ರಜೌರಿ ಮತ್ತು ಪೂಂಜ್ ಜಿಲ್ಲೆಗಳಲ್ಲಿ ಪ್ರತಿಬಂಧಕ ಆಜ್ನೆ ಇನ್ನು ಮುಂದುವರೆದಿದೆ ಈ ಜಿಲ್ಲೆಗಳಲ್ಲಿ ನಾಡಿದ್ದು ಸೋಮವಾರ ಈದ್ ಆಚರಣೆಗಳು ಪೂರ್ಣಗೊಳ್ಲುವವರೆಗೂ ಶಿಕ್ಷಣ ಸಂಸ್ನೆಗಳಿಗೆ ರಜೆಯನ್ನು ಮುಂದುವರೆಸಲಾಗುವುದು ಎಂದು ಜಮ್ಮು ವಲಯದ ವಿಭಾಗೀಯ ಆಯುಕ್ತರು ತಿಳಿಸಿದ್ದಾರೆ

ಅಲ್ಲಿಯ ವಿದೇಶಾಂಗ ಇಲಾಖೆ ಈ ಪ್ರತಿಕ್ರಿಯೆ ನೀಡಿದ್ದು

ಭಾರತ ಮತ್ತು ಪಾಕಿಸ್ತಾನ ನಡುವಣ ಸಂಬಂಧಗಳು ಸುಧಾರಿಸಬೇಕು ಎನ್ನುವುದಕ್ಕೆ ರಷ್ನಾ ಸತತ ದೆಂಬಲ ನೀಡುತ್ತಿದೆ ಮತ್ತು ನೆರೆಹೊರೆಯ ದೇಶಗಳ ನಡುವೆ ಎಲ್ಲಾ ಭಿನ್ನಾಭಿಪ್ರಾಯಗಳು ರಾಜಕೀಯ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಬಗೆಪರಿಯಬೇಕು ಎಂದು ಆಶಿಸುವುದಾಗಿ ತಿಳಿಸಿದೆ ಕಾಶೀರ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಂಗ್ಲಾದೇಶದಲ್ಲಿ ಗಲಭೆ ಪಾರಂಭಿಸಲು ಯತ್ತಿಸುವ ಜನರ ವಿರುದ್ಧ ಕಠಿಣ ಕ್ರಮ ಕ್ಲೆಗೊಳ್ಲವುದಾಗಿ ಬಾಂಗ್ಲಾದೇಶದ ಕ್ಷಿಪ್ರ ಕಾರ್ಯಾಚರಣೆ ಪಡೆಯ ಪೊಲೀಸರು ಎಚ್ಗರಿಕೆ ನೀಡಿದ್ದಾರೆ ಕಾತ್ನೀರ ಭಾರತದ ಆಂತರಿಕ ವಿಷಯವಾಗಿದ್ದು ವಿವಾದಿತ ನೀರಿನಲ್ಲಿ ಮೀನುಗಾರಿಕೆ ನಡೆಸುವವರ ವಿರುದ್ಧ ಕಠಿಣ ತ್ರಮ ಕೈಗೊಳ್ಲಲಾಗುವುದು ಎಂದು ಕ್ಷಿಪ್ತ ಕಾರ್ಯಪಡೆಯ ಪೊಲೀಸ್ ಮಹಾನಿರ್ದೇಶಕ ಬೆನಜೀರ್ ಅಹಮದ್ ಢಾಕಾದಲ್ಲಿ ನಿನ್ನೆ ಪ್ರಕಾಗೋಷ್ನಿಯಲ್ಲಿ ತಿಳಿಸಿದರು

ಕೆಲವು ದಿನಗಳಿಂದ ಇಸ್ಲಾಮಿಕ್ ಸಂಘಟನೆಗಳು ಪ್ರತಿಭಟನ ನಡೆಸಿರುವ ಹಿನ್ನೆಲೆಯಲ್ಲಿ ಹೊಲೀಸ್ ವರಿಷ್ಠರು ಈ ಹೇಳಿಕೆ ನೀಡಿದ್ದಾರೆ

ಶ್ರಧಾನಮಂತ್ರಿಯವರ ಈ ಭೇಟ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ವ್ಯದ್ಲಿಗೆ ಇನ್ನಷ್ಟು ಸಪಕಾರಿಯಾಗಲಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ ಭೇಟಿಯ ಕುರಿತು ಮಾದ್ಯಮಗಳಿಗೆ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ

ಪ್ರಶ್ನೆಯೊಂದಕ್ಷೆ ಉತ್ತರಿಸಿದ ಗೋಖಲೆ ಭೂತಾನ್ ಭೇಟಿಯ ಸಂದರ್ಭದಲ್ಲಿ ಭಾರತ ರಕ್ಷಣೆ ಮತ್ತು ಭದ್ರತಾ ವಿಷಯಗಳನ್ನು ಕೂಡ ಪರಾಮರ್ಶಿಸಲಿದೆ ಎಂದು ತಿಳಿಸಿದರು ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಲೆ ಏಮ್ನೆನಲ್ಲಿ ಚಿಕಿತ್ತೆ ಪಡೆಯುತ್ತಿರುವ ಮಾಜಿ ಹಣಕಾಸು ಸಚಿವ ಅರುಣ್ ಜೇಟ್ನ ಅವರನ್ನು ಇಂದು ಬೆಳಗ್ಗೆ ಉಪರಾಷ್ಟಪತಿ ಎಂ

ಚಿಕಿತ್ಸೆಗೆ ಚೇಟ್ನ ಅವರು ಸೂಕ್ತವಾಗಿ ಸ್ಪಂದಿಸುತ್ತಿದ್ದು ಅವರ ೆಆರೋಗ್ಯ ಸ್ಥಿತಿ ಕ್ಷಿರವಾಗಿರುವುದಾಗಿ ಆಸ್ಪತ್ರೆಯ ವೈದ್ಯರು ತಮಗೆ ಮಾಹಿತಿ ನೀಡಿದ್ಲಾಗಿ ನಂತರ ವೆಂಕಯ್ಲ ನಾಯ್ಗ ಟ್ಲೀಟ್ ಮಾಡಿದ್ಗಾರೆ ಅರುಣ್ ಜೀಟ್ಟ ಅವರ ಕುಟುಂಬದ ಸದಸ್ತರನ್ನು ಭೇಟಿಯಾದ ಉಪರಾಷ್ಷಪತಿಗಳು ಅವರಿಂದ ಹೆಚ್ಚನ ಮಾಹಿತಿ ಪಡೆದುಕೊಂಡರು

ಐದು ದಿನಗಳ ಕಾಲ ನಡೆಯುವ ಕು ಯಾತ್ರೆ ನಿನ್ನೆ ಮಿನಾದಲ್ಲಿ ಯಾತ್ರಿಕರು ಸಮಾವೇಶಗೊಳ್ಲವುದರೊಂದಿಗೆ ಆರಂಭವಾಗಿದೆ ಬೆಳಗಿನ ಜಾವದ ನಮಾಜ್ ಮುಗಿದ ನಂತರ ಈ ಯಾತ್ರಿಕರು ಪಜ್ ಯಾತ್ರೆಯ ಪ್ರಮುಖ ಪ್ರಾರ್ಥನೆಗಾಗಿ ಇಂದು ಅರಾಫತ್ ಮೈದಾನಕ್ಷೆ ತೆರಳುತ್ತಾರೆ ಅಲ್ಲಾಹುವಿನ ಕ್ಷಮಾಧಾನಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ ಮುಜ್ದಲಿಫಾಗೆ ಇಂದು ಸಂಜೆ ಪ್ರಯಾಣ ಬೆಳೆಸುವ ಮೊದಲು ಮಧ್ಯಾಹ್ನದ ನಮಾಜ್ ಮುಗಿಸಿ ನಿಮ್ತಾ ಮಸೀದಿಯಲ್ಲಿ ಖುತ್ ಬೆ ಎ ಪಜ್ ಮಂತ್ರ ಪಕಣವನ್ನು ಆಲಿಸುತ್ತಾರೆ ಮುಜ್ದಲಿಫಾದಲ್ಲಿ ಕೋಟ್ಯಂತರ ಯಾತ್ರಿಕರು ಇಂದು ರಾತ್ರಿ ಬಯಲಿನಲ್ಲಿ ಮಲಗುತ್ತಾರೆ ನಂತರ ಅವರು ನಾಳೆ ಮತ್ತೆ ಮಿನಾಗೆ ವಾಪಸ್ವಾಗಿ ಪ್ರಾಣಿ ಬಲಿ ಮತ್ತು ಸ್ನೆತಾನನ ಸಂಕೇತವಾಗಿರುವ ದೊಡ್ಡ ಕಂಬಕ್ಕೆ ಕಲ್ಲು ಹೊಡೆಯುವ ಆಚರಣೆಯಲ್ಲಿ ಭಾಗವಹಿಸುತ್ತಾರೆ